ಜಮ್ಮ ಮತ್ತು ಕಾಶ್ಮೀರದ ಅನಂತ್ನಾಗ್ ಕ್ಷೇತ್ರದ ಲಡಕ್ ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲೂ ಮತದಾನ ನಡೆಯಲಿದೆ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ಸ್ಟಾರ್ ಪ್ರಚಾರಕರು ಇಂದು ಬಹಿರಂಗ ಪ್ರಚಾರದ ಮೂಲಕ ಮತದಾರರನ್ನು ಸೆಳೆಯುವ ಎಲ್ಲಾ ಕಸರತ್ತು ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿಂದು ಸಾರ್ವಜನಿಕ ರ್ಕಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಸಮಾಜವಾದಿ ಪಕ್ಷ ಬಿಎಸ್ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಾತಿ ಭ್ರಷ್ಟಾಚಾರ ಮತ್ತು ಯಾವುದೇ ತತ್ವಗಳಲ್ಲದೆ ಮತ ಕೇಳುತ್ತಿವೆ ಎಂದು ಟೀಕಿಸಿದರು

ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಲವಾರು ಕಲ್ಕಾಣ ಕಾರ್ಯಕ್ರಮಗಳ ಪ್ರಯೋಜನವನ್ನು ಅಪಾರ ಜನರು ಪಡೆಯುತ್ತಿದ್ದಾರೆ ಆಯುಷ್ಠಾನ್ ಭಾರತ ಯೋಜನೆಯು ಮೆದುಳಿನ ಉರಿಯುತ ರೋಗ ನಿರ್ಮೂಲನೆ ಮಾಡಲು ಬಹುದೊಡ್ಡ ಪಾತ್ರ ವಹಿಸಲಿದೆ ಎಂದರು ನಂತರ ಬಿಹಾರದ ವಾಲ್ಮೀಕಿ ನಗರ ಕ್ಷೇತ್ರದಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ಸೋಲುವುದನ್ನು ಮನಗಂಡಿರುವ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ಇದೀಗ ಕೇಂದ್ರ ಚುನಾವಣಾ ಆಯೋಗವನ್ನು ದೂರುತ್ತಿವೆ ಎಂದು ಆರೋಪಿಸಿದರು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಕಮಂತ್ರಿ ಯೋಗಿ ಅದಿತ್ಯನಾಥ್ ಅವರು ಮೋಹನ್ಲಾಲ್ ಗಂಜ್ ಧರಾರ ಫೈಜಾಬಾದ್ ಕೈಸರ್ ಗಂಜ್ ಮತ್ತು ಫತೇಪುರ್ನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು

ಜಾರ್ಖಂಡ್ನ್ ರಾಂಚಿ ಕುಂತಿ ಹಜರಿಬಾಗ್ ಮತ್ತು ಕೊಡೆರ್ಮದಲ್ಲೂ ಸೋಮವಾರ ಮತದಾನ ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿ ಮತ್ತು ಕೃಷಿಕರ ಸಮಸ್ಯೆಗಳ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ವಿವರ ನೀಡಿದ ಅವರು ಎನ್ಡಿಎ ಸರ್ಕಾರಕ್ಕಿಂತ ಯುಪಿಎ ಸರ್ಕಾರ ಭಯೋತ್ಪಾದಕರ ವಿರುದ್ಧ ನಿರ್ದಾಕ್ಷಿಣ್ಯ ಮತ್ತು ಕಠಿಣಕ್ರಮಗಳನ್ನು ಜರುಗಿಸಿತ್ತು ಎಂದು ಸಮರ್ಥಿಸಿಕೊಂಡರು ರಾಹುಲ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಹುಲ್ಗಾಂಧಿ ಅವರ ಸುದ್ಗಿಗೋಷ್ನಿ ಮತ್ತು ಹೇಳಿಕೆಗಳು ಕಾಂಗ್ರೆಸ್ ಮನಸ್ಥಿತಿಯನ್ನು ಪ್ರತಿಫಲಿಸುತ್ತಿದೆ ಎಂದು ತಿರುಗೇಟು ನೀಡಿತು ದೆಹಲಿಯಲ್ಲಿ ಮಾಧ್ವಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲೆ ಯುಪಿಎ ಆಡಳಿತಾವಧಿಯಲ್ಲಿ ನಡೆದ ರಕ್ಷಣಾ ಉತ್ಪನ್ನಗಳ ಖರೀದಿ ವ್ಲವಹಾರದಲ್ಲಿ ರಾಹುಲ್ ಗಾಂಧಿ ಫಲಾನುಭವಿಯಾಗಿದ್ದರು ಈ ಕುರಿತು ರಾಹುಲ್ ಉತ್ತರ ನೀಡಲಿ ಎಂದು ಆಗ್ರಹಿಸಿದರು

ಮನವಿದಾರರು ಮಾಧ್ಯಮಗಳ ವರದಿ ಮತ್ತು ಅಪೂರ್ಣ ಆಂತರಿಕ ದಾಖಲೆಗಳನ್ನು ಆಧರಿಸಿ ತೀರ್ಪಿನ ಮರುಪರಿತೀಲನೆಗೆ ಮನವಿ ಮಾಡಿದ್ದಾರೆ

ನ್ಲಾಯಾಲಯಕ್ಕೆ ಬಂದಿರುವ ಎಲ್ಲಾ ಮರುಪರಿಶೀಲನ ಅರ್ಜಿಗಳು ಮುಂದಿನ ವಾರ ವಿಚಾರಣೆಗೆ ಬರಲಿವೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ವಿಚಾರಣೆ ನಡೆಸಲಿದೆ

ಪ್ರಕರಣಕ್ಷೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಮತ್ತು ಕಪ್ಪುಹಣ ಆರೋಪದ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಧೀಶ ಅರವಿಂದ್ ಕುಮಾರ್ ಅವರು ಜಾಮೀನು ನೀಡಿದ್ದಾರೆ

ಮೂಲಭೂತವಾದ ಮತ್ತು ಭಯೋತ್ವಾದನೆ ಹುಟ್ವಡಗಿಸಲು ಉಭಯ ರಾಷ್ಪಗಳು ಅಳವಡಿಸಿಕೊಂಡಿರುವ ಕಾರ್ಯತಂತ್ರಗಳು ಮತ್ತು ಮಾಹಿತಿಯನ್ನು ಪರಸ್ವರ ವಿನಿಮಯ ಮಾಡಿಕೊಳ್ಳಲು ಎರಡೂ ರಾಷ್ಸಗಳು ಸಮ್ನತಿ ಸೂಚಿಸಿದೆ

ಫೋನಿ ಚಂಡಮಾರುತದ ಆರ್ಭಟದಿಂದ ನಲುಗಿರುವ ಒಡಿಶಾದಲ್ಲಿ ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡ್ ಭರದ ಪರಿಹಾರ ಮತ್ತು ರಕ್ಷಣಾ ಕಾರ್ಯಚರಣೆ ನಡೆಸುತ್ತಿದೆ ಪೂರ್ವ ನೌಕಾ ಕಮಾಂಡ್ನ ಮುಖ್ಯಸ್ಥರು ಸ್ವತಃ ವೈಮಾನಿಕ ಸಮೀಕ್ಷೆ ನಡೆಸಿ ಹಾನಿಗೀಡಾಗಿರುವ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗೆ ನೆರವಾಗುತ್ತಿದ್ದಾರೆ ಒಡಿಶಾ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಮರಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಒಡಿತಾ ಪಶ್ಚಿಮ ಬಂಗಾಳ ಹಾಗೂ ಅಂಥಪ್ರದೇಶಗಳಲ್ಲಿ ಸಂಭವಿಸಿದ ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶಗಳಲಲಿ ಕೈಗೊಂಡ ರಕ್ಷಣಾ ಹಾಗೂ ಪರಿಹಾರ ಕಾರ್ಯವನ್ನು ಸಂಪುಟ ಕಾರ್ಯದರ್ಶಿ ಪಿ ಕೆ ಸಿನ್ಹಾ ಇಂದು ಪರಿಶೀಲಿಸಿದರು ಒಡಿಶಾದಲ್ಲಿ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕೈಗೊಳ್ಳಬೇಕಾದ ಎಲ್ಲಾ ತುರ್ತು ಕಾರ್ಯ ಹಾಗೂ ನೆರವನ್ನು ಅರ್ತಿ ಜರೂರಾಗಿ ಮಾಡಬೇಕೆಂದು ಕೇಂದ್ರೀಯ ಸಚಿವಾಲಯ ಅಧಿಕಾರಿಗಳು ಹಾಗೂ ಒಡಿಶಾ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರುವ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆಂದು ಅಧಿಕೃತ ಪ್ರಕಟಣೆಯೊಂದು ತಿಳಿಸಿದೆ ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶದಲ್ಲಿ ಸಂಚಾರ ಹಾಗೂ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಲು ರೈಲ್ವೆ ಹಾಗೂ ನಾಗರಿಕ ವಿಮಾನಯಾನ ಸಚಿವಾಲಯಗಳು ಸೂಕ್ತ ಕ್ರಮ ಕೈಗೊಂಡಿವೆ ಎಂದು ಪ್ರಕಟಣೆ ತಿಳಿಸಿದೆ

ಫೋನಿ ಚಂಡಮಾರುತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯ ಕರಾರುವಕ್ಕಾದ ಮುನ್ಲೂಚನೆಯಿಂದ ಭೀಕರ ಚಂಡಮಾರುತದಿಂದ ಉಂಟಾಗಬಹುದಾಗಿದ್ದ ಸಾವು ನೋವಿನ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ವಿಕೋಪ ಅಪಾಯ ತಗ್ಗಿಸುವ ಕುರಿತಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ವಿಶೇಷ ಪ್ರತಿನಿಧಿ ಮತ್ತು ಜಿನೆವಾದಲ್ಲಿ ಕೇಂದ್ರಕಚೇರಿ ಇರುವ ವಿಪತ್ತು ಅಪಾಯ ಕಡಿತ ವಿಭಾಗದ ಮುಖ್ಯಸ್ಥರಾದ ಮಾಮಿ ಮಿಜ್ಯುತೋರಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಚಂಡ ಚಂಡಮಾರುತದ ವೇಳೆ ಸಾವು ನೋವಿನ ಸಂಖ್ಯೆಯನ್ನು ಅತ್ಯಂತ ಕಡಿಮೆ ಮಾಡಬೇಕು ಎನ್ನುವ ಭಾರತದ ನಿಲುವು ಇದೇ ವಿಷಯ ಕುರಿತಾದ ಸೆಂಡಯ್ ಕಾರ್ಯಚೌಕಟ್ಟನ ಜಾರಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದು ಅವರು ಬಣ್ಣೆಸಿದ್ದಾರೆ ಫೋನಿ ಚಂಡಮಾರುತದ ಮಾರ್ಗ ಮತ್ತು ಬಾಂಗ್ಲಾದೇಶದಲ್ಲಿ ನಿರಾತ್ರಿತರ ಶಿಬಿರಗಳಲ್ಲಿ ಇರುವ ಕುಟುಂಬಗಳ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಆರಂಭಿಸಿರುವ ಬಗ್ಗೆಯೂ ವಿಶ್ವಸಂಸ್ಥೆ ನಿಕಟವಾಗಿ ಗಮನಿಸುತ್ತಿದೆ